ರೈತರ ಸಮಸ್ಥೆಗಳಗೆ ಸ್ವಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಇಂದು ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಬಿ

ಹೊಸದಾಗಿ ನಿರ್ಮಿಸುವ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಅಳವಡಿಕೆ ಕಡ್ಡಾಯ ಡಾಕ್ಷರ್ ಜಿ

ಪ್ರವಾದಿ ಮೊಹಮ್ದ್ ಪೈಗಂಬರ್ ಅವರ ಜನ್ಮ ದಿನ ಇಂದು ಈದ್ ಮಿಲಾದ್ ಉನ್ ನಬಿ ಸಂಭಮಾಚರಣೆ ಈಗ ವಾರ್ತೆಗಳ ವಿವರ ಕಬ್ಬು ಬೆಳೆಗಾರರಿಗೆ ಒಪ್ಪಿಗೆ ನೀಡಿದ ದರದಂತೆ ಸಕ್ಕರೆ ಕಾರ್ಖಾನೆ ಮಾಲಿಕರು ಬಾಕಿ ಪಾವತಿಸುವಂತೆ ಸೂಚಿಸಲಾಗಿದ್ದು ನಾಳೆ ಸಕ್ಕರೆ ಕಾರ್ಖಾನೆಗಳ ಮಾಲಿಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಪ್ರತಿಭಟನಾ ನಿರತ ರೈತ ಸಂಘಟನೆಗಳ ಮುಖಂಡರು ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಂದಿಗೆ ಆರೂವರೆ ಗಂಟೆಗಳ ಸುದೀರ್ಘ ಸಭೆ ನಡೆಸಿದ ಬಳಿಕ ಮುಖ್ಯಮಂತ್ರಿಯವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ಬಾಕಿ ಪಾವತಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ಕಾರ್ಖಾನೆಗಳಿಂದ ತೂಕ ಇಳುವರಿ ಪ್ರಮಾಣ ಕಟಾವು ಮತ್ತು ಸಾರಿಗೆ ವೆಚ್ಚ ಮೊದಲಾದ ವಿಚಾರಗಳಲ್ಲಿ ಮೋಸವಾಗದಂತೆ ತಡೆಯಲು ಸರ್ಕಾರ ಕೆಲವು ನಿಯಮಾವಳಿಗಳನ್ನು ರೂಪಿಸಲಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು

ರೈತರು ಯಾವ ಸಮಸ್ಯೆಯಿದ್ದರೂ ತಮ್ಮೊಂದಿಗೆ ನೇರವಾಗಿ ಚರ್ಚಿಸುವಂತೆ ಕೋರಿದ್ದೇವೆ ರೈತರು ಯಾವ ಕಾರಣಕ್ಕೂ ಕಳವಳಕ್ಕೆ ಒಳಗಾಗಬಾರದು ಸರ್ಕಾರ ರೈತರ ಪರವಾಗಿದೆ ಎಂದರು ರೈತರ ಬೇಡಿಕೆಯಂತೆ ಗುಜರಾತ್ ಮಹಾರಾಷ್ಟ ಮಾದರಿಗಳ ಮಾಹಿತಿಯನ್ನು ತರಿಸುವಂತೆಯೂ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದೇವೆ

ಆ ನಿಟ್ಟಿನಲ್ಲಿ ಯೋಜನಾಬದ್ದವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನ ಗೃಪ ಕಚೇರಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು ರೈತರ ಸಮಸ್ಥೆಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿ

ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು ರೈತರ ಸಾಲ ಮನ್ನಾ ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿಯವರು ಪದೇ ಪದೇ ಹೇಳುತ್ತಿದ್ದಾರೆ ಸಾಲ ಮನ್ನಾ ಮಾಡಿರುವುದೇ ನಿಜವಾದರೆ ಇದುವರೆಗೂ ಎಷ್ಟು ಸಾಲ ಮನ್ನಾ ಮಾಡಲಾಗಿದೆ ಎಂಬುದನ್ನು ಜನತೆಗೆ ತಿಳಿಸಬೇಕು ಸಪಕಾರಿ ಕ್ಷೇತ್ರದ ಬ್ಯಾಂಕುಗಳು ದಿವಾಳಿಯಾಗಿವೆ ರಾಷ್ಷೀಕೃತ ಬ್ಯಾಂಕುಗಳಿಂದ ರೈತರು ಪಡೆದ ಸಾಲ ಒಂತಿರುಗಿಸುವಂತೆ ರೈತರಿಗೆ ನೋಟಿಸ್ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಹೊಸದಾಗಿ ನಿರ್ಮಿಸುವ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಸ್ಟಿಪಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಅಳವಡಿಕೆಯನ್ನು ಕಡ್ಡಾಯ ಗೊಳಿಸಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾಕ್ವರ್ ಜಿ

ಸಂಸ್ಕರಣ ಘಟಕದಿಂದ ಶುದ್ಧೀಕರಣಗೊಂಡ ನೀರನ್ನು ಕೆರೆ ತುಂಬಿಸಲು ಬಳಸಲಾಗುತ್ತದೆ

ಬೆಂಗಳೂರಿನಲ್ಲೂ ಕೆರೆ ತುಂಬಿಸುವ ಯೋಜನೆ ಕೈಗೆತ್ತಿಕೊಳ್ಳಲಿದ್ದೇವೆ ಜೊತೆಗೆ ಕೈಗಾರಿಕೆಗಳ ಬಳಕೆಗೂ ಮೊತ್ತ ನಿಗದಿ ಮಾಡಿ ನೀರು ಪೂರೈಕೆ ಮಾಡಲಾಗುವುದು ಎಂದು ಹೇಳಿದರು

ಶಾಂತಿ ಸೌಹಾರ್ದ ಸೋದರತೆಯ ಪ್ರತೀಕವಾಗಿ ಈದ್ ಮಿಲಾದ್ ಉನ್ ನಬಿ ದ್ಯೋತಕವಾಗಿ ಮುಸ್ಲಿಂ ಬಾಂಧವರು ಇಂದು ರಾಜ್ಯದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹೊರತು ಪಡಿಸಿ ಇತರೆ ಜಿಲ್ಲೆಗಳಲ್ಲಿ ಆಚರಿಸುತ್ತಿದ್ದಾರೆ ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ನಿನ್ನೆ ಈದ್ ಮಿಲಾದ್ ಉನ್ ನಬಿ ಆಚರಿಸಿದ ಹಿನ್ನೆಲೆ ಇಂದಿನ ಸರ್ಕಾರಿ ರಜೆ ಈ ಎರಡು ಜಿಲ್ಲೆಗಳಿಗೆ ಅನ್ವಯಿಸದು ಎಂದು ರಾಜ್ಜ ಸರ್ಕಾರ ಪ್ರಕಟಿಸಿದೆ ಮುಸ್ಲಿಂ ಬಾಂಧವರು ಇಂದು ವಿಶೇಷ ಪೂರ್ಥನೆ ಹಾಗೂ ತಂಪು ಪಾನೀಯ ವಿತರಣೆ ವಿಶೇಷ ಜಾಥಾಗಳನ್ನು ಆಯೋಜಿಸಿರುವುದಾಗಿ ವರದಿಗಳು ಬಂದಿವೆ

ಕುಮಾರಸ್ವಾಮಿ ಸೇರಿದಂತೆ ಗಣ್ಣರು ಈದ್ ಮಿಲಾದ್ ಉನ್ ನಬಿ ಶುಭಾಶಯ ಕೋರಿದ್ದಾರೆ

ಬಯಲು ಶೌಜ ಸಂಪೂರ್ಣ ನಿಷೇಧಿಸಲು ಪ್ರತಿಜ್ಞೆ ಕೈಗೊಳ್ಳಲಾಗಿದೆ

ಈ ಯೋಜನೆಯಿಂದ ವಿಜಯಪುರ ಕಲಬುರ್ಗಿ ಹಾಗೂ ಮಹಾರಾಷ್ಷ ರಾಜ್ಯದ ನೆರೆಯ ಜಿಲ್ಲೆಗಳ ಜನರಿಗೆ ತೃತೀಯ ಪಂತದ ವಿಶೇಷ ತಜ್ಞತೆಯ ಆರೋಗ್ಯ ಸೇವೆಗಳನ್ನು ಒದಗಿಸಲು ಸಹಾಯವಾಗುತ್ತದೆ ಹಾಗೂ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರೋಗ್ಯ ಸಂಬಂಧಿ ವೈಯಕ್ತಿಕ ಖರ್ಚಿಗೆ ಕಡಿವಾಣ ಹಾಕಿ ಸಾಲದ ಹೊರೆಯಿಂದ ದೂರವಿಡಲು ಸಾಧ್ಯವಾಗುತ್ತದೆ ಕ್ರಿಪ್ಲ ಸಮಯದಲ್ಲಿ ತಜ್ಞ ವೈದ್ಯಕೀಯ ಸೇವೆ ಲಭ್ಯವಾಗಿ ರೋಗಿಗಳು ಸಾವನ್ನಪ್ಪದಂತೆ ತಡೆಯಬಹುದು ಎಂದು ಸಚಿವರು ತಿಳಿಸಿದ್ದಾರೆ ಚುಟುಕು ಸುದ್ದಿ ಕೇಂದ್ರ ಸರ್ಕಾರದ ಸ್ವಚ್ಹ ಐಕಾನ್ ಯೋಜನೆಗೆ ಮಂತಾಲಯದ ಶ್ರೀ ರಾಘವೇಂದ್ರ ಮಠ ಆಯ್ಲೆಯಾಗಿದ್ದು ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಶ್ರೀ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯದಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಬರಗಾಲದ ಹಿನ್ನೆಲೆ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಕುರಿತು ಇಂದು ಟಾಸ್ಕ್ ಪೋರ್ಸ್ ಸಭೆ ನಡೆಯಲಿದ್ದು ಬೆಂಬಲ ಬೆಲೆಯ ಬೆಳೆಗಳಿಗೆ ಖರೀದಿ ಕೇಂದ್ರಗಳನ್ನು ತೆರೆಯುವ ಕುರಿತು ನಿರ್ಧರಿಸಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕರೀಗೌಡ ದೊಡ್ಡಬಳ್ಳಾಮರದಲ್ಲಿ ಹೇಳಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಮ್ನತಿಸಿದ ದರದಲ್ಲಿ ರೈತರಿಗೆ ಬಾಕಿ ಪಾವತಿಸಲು ಸಕ್ಕರೆ ಕಾರ್ಖಾನೆ ಮಾಲಿಕರಿಗೆ ಸೂಚನೆ ಎಚ್

ರೈತರ ಸಮಸ್ಥೆಗಳಿಗೆ ಸ್ವಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಇಂದು ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಬಿ

ಹೊಸದಾಗಿ ನಿರ್ಮಿಸುವ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ತ್ನಾಜ್ಯ ನೀರು ಸಂಸ್ಕರಣಾ ಘಟಕದ ಅಳವಡಿಕೆ ಕಡ್ಡಾಯ ಡಾಕ್ಟರ್ ಜಿ

ಪ್ರವಾದಿ ಮೊಹಮ್ನದ್ ಪೈಗಂಬರ್ ಅವರ ಜನ್ನ ದಿನ ಇಂದು ಈದ್ ಮಿಲಾದ್ ಉನ್ ನಬಿ ಸಂಭ್ರಮಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು